ಇದಲ್ಲದೆ ಇಬ್ಬರೂ ನಾಯಕರು ನೋಯ್ಡಾದಲ್ಲಿನ ಸ್ತಾಮ್ಸಂಗ್ ಸಂಸ್ವೆಯ ಫಟಕಕ್ತೆ ಭೇಟಿ ನೀಡಲಿದ್ದಾರೆ

ವೆಂಕಯ್ಯ ನಾಯ್ಡು ಮತ್ತು ವಿದೇತಾಂಗ ಸಚಿವೆ ಸುಷ್ನಾ ಸ್ತರಾಜ್ ಅವರೊಂದಿಗೆ ಸಮಾಲೋಚನೆ ನಡೆಸಲಿದ್ದು ಬಳಿಕ ಭಾರತ ಕೊರಿಯಾ ಉದ್ಯಮ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನಾಲ್ಲು ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ಸಂಜೆ ದೆಹಲಿಗೆ ಆಗಮಿಸಿದ ಮೂನ್ ಅವರಿಗೆ ರಾಷ್ಷಪತಿ ಭವನದಲ್ಲಿ ಇಂದು ಔಪಚಾರಿಕ ಸ್ನಾಗತ ಕೋರಲಾಗುವುದು ಬಳಿಕ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ನಿಯೋಗಮಟ್ಟದ ಮಾತುಕತೆ ನಡೆಸಲಿದ್ದಾರೆ ದಕ್ಷಿಣ ಕೊರಿಯಾದ ಅಧ್ಯಕ್ಷರಾಗಿ ಕಳೆದ ವರ್ಷ ಅಧಿಕಾರ ಸ್ತೀಕರಿಸಿದ ನಂತರ ಮೂನ್ ಅವರು ಇದೇ ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡುತ್ತಿದ್ದಾರೆ

ಎನ್ಇಸಿಯನ್ನು ಕೇಂದ್ರ ಗೃಪಸಚಿವಾಲಯದ ನೇರ ನಿಯಂತ್ರಣಕ್ಕೆ ತಂದ ನಂತರ ನಡೆಯುತ್ತಿರುವ ಮೊದಲ ಸಭೆ ಇದಾಗಿದೆ ಈ ಭಾಗದ ಸಮಗ್ರ ಅಭಿವೃದ್ದಿ ಮತ್ತು ಭದ್ರತಾ ವ್ಯವಸ್ಥೆ ಕುರಿತು ಚರ್ಚೆ ನಡೆಯಲಿದೆ

ಆದರೆ ಇದೀಗ ಮನೆ ನಿರ್ಮಾಣ ಕಾರ್ಯ ವೇಗ ಪಡೆದುಕೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪಿಎಂಎವೈ ಅರ್ಬನ್ ಅಡಿ ಬೃಹತ್ ಪ್ರಮಾಣದಲ್ಲಿ ಮನೆ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಜಾಗತಿಕ ವಸತಿ ನಿರ್ಮಾಣ ತಂತ್ರಜ್ಞಾನ ಅಳವಡಿಸಿಕೊಳ್ಳುವಂತೆ ಪ್ರಸ್ತಾಪಿಸಲಾಗಿದೆ ಇದರಿಂದ ಕಡಿಮೆ ವೆಚ್ವದಲ್ಲಿ ಕಡಿಮೆ ಸಮಯದಲ್ಲಿ ಅಧಿಕ ಸಂಖ್ಯೆಯ ಮನೆಗಳನ್ನು ನಿರ್ಮಿಸಬಹುದು ಎಂದು ಸಚಿವಾಲಯ ತಿಳಿಸಿದೆ ಯುವಜನರು ಸ್ವಾವಲಂಬಿಗಳಾಗಲು ಕೌಶಲ್ಡಾಭಿವ್ಯದ್ದಿ ತರಬೇತಿ ಪಡೆಯಬೇಕು ಎಂದು ಉಪರಾಷ್ಪಪತಿ ಎಂ ವೆಂಕಯ್ಯನಾಯ್ಡು ಸಲಹೆ ನೀಡಿದ್ದಾರೆ ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯಲ್ಲಿ ನಿನ್ನೆ ಸ್ವರ್ಣ ಭಾರತ್ ಟ್ರಸ್ಟ್ನ ಉಚಿತ ವೈದ್ಯಕೀಯ ಶಿಬಿರಕ್ಕೆ ಚಾಲನೆ ನೀಡಿದ ಅವರು ಮಹಿಳೆಯರ ಸಬಲೀಕರಣಕ್ಕೆ ಉತ್ತಮ ಅವಕಾಶ ನೀಡಬೇಕು ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಘಟನೆಗಳು ಅತಿದೊಡ್ಡ ಸವಾಲಾಗಿದ್ದು ಇಂತಪ ಸಮಾಜಘಾತುಕ ಕೃತ್ವಗಳನ್ನು ಪತ್ತಿಕ್ಕಬೇಕಿದೆ ಎಂದರು

ಪಂಜಾಬ್ನ ವಾಯುವ್ಯ ಗಡಿ ಭಾಗದ ಭದ್ರತಾ ಪರಿಶ್ವಿತಿ ಮತ್ತು ಕಾರ್ಯಾಚರಣೆ ಸಿದ್ದತೆ ಕುರಿತು ಭೂ ಸೇನಾ ಮುಖ್ಯಸ್ಟ ಜನರಲ್ ಬಿಪಿನ್ ರಾವತ್ ಅಮೃತಸರದಲ್ಲಿ ನಿನ್ನೆ ಸಭೆ ನಡೆಸಿದರು ಇದು ಜನರಲ್ ರಾವತ್ ಅವರು ಭೂ ಸೇನಾ ಮುಖ್ಯಸ್ವರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಅಮೃತಸರಕ್ಕೆ ನೀಡಿದ ಪ್ರಥಮ ಭೇಟಿಯಾಗಿದೆ ಭೂ ಸೇನಾ ಪಡೆಯ ವಜ್ರಾ ಕೋರ್ ತಂಡದ ಕಾರ್ಯಾಚರಣೆ ಸಿದ್ದತೆ ಕುರಿತು ಲೆಫ್ಲಿನೆಂಟ್ ಜನರಲ್ ದುಷ್ಟಂತ್ಸಿಂಗ್ ವಿವರ ನೀಡಿದರು ಜಮ್ಮು ಕಾಶ್ವೀರದ ಕುಪ್ವಾರ ಜಿಲ್ಲೆಯ ಹಂದ್ವಾರಾ ತಾಲೂಕಿನ ಖಾನ್ಮೊರಾ ಮಗಮ್ ಅರಣ್ಯ ಪ್ರದೇಶದಲ್ಲಿ ನಿನ್ನೆ ಸಂಜೆ ಭಯೋತ್ಪಾದಕರು ಮತ್ತು ಸೇನಾ ಪಡೆ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಶೋಧ ಕಾರ್ಯಾಚರಣೆ ವೇಳೆ ಸೇನಾಪಡೆ ಸಿಬ್ಬಂದಿ ಮೇಲೆ ಭಯೋತ್ಪಾದಕರ ಗುಂಪಿನ ದಾಳಿ ನಂತರ ಈ ಚಕಮಕಿ ನಡೆದಿದೆ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಕರ್ನಾಟಕದ ಕರಾವಳಿಯಲ್ಲಿ ಜನಜೀವನ ಅಸ್ತವ್ಸಸ್ತಗೊಂಡಿದೆ

ಕಳೆದ ಕೆಲವು ದಿನಗಳಿಂದ ಈ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜು ಮತ್ತು ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚಲಾಗಿದೆ ದಕ್ಷಿಣ ಕನ್ನಡದಲ್ಲಿ ಕರಾವಳಿ ತಟರಕ್ಷಣಾ ಪಡೆ ಮತ್ತು ವಿಪತ್ತು ನಿರ್ವಹಣಾ ತಂಡಗಳನ್ನು ಸನ್ನದ್ದು ಸ್ಥಿತಿಯಲ್ಲಿರುವಂತೆ ಸೂಚಿಸಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ತುಂಗಾನದಿಯಲ್ಲೂ ಪ್ರವಾಪ ಉಂಟಾಗಿದ್ದು ಕುಮಾರಧಾರ ಭದ್ರಾ ನೇತ್ರಾವತಿ ಶರಾವತಿ ಮತ್ತಿತರ ನದಿಗಳು ಉಕ್ಕಿ ಹರಿಯುತ್ತಿವೆ

ವೈದಿಕ ಸಾಹಿತ್ಯದಲ್ಲಿ ಇತಿಹಾಸ ಮತ್ತು ಮಹಿಳಾ ಶಿಕ್ಷಣ ಸಂಸ್ಕತ ಬೌದ್ಧ ಹಸ್ತಪ್ರತಿಗಳು ಭಾಗವತ ಮರಾಣ ವ್ಯಾಖ್ಯಾನ ಗಾರ್ಗಿಯ ಜ್ಯೋತಿಷ ಮುಂತಾದ ವಿಷಯಗಳ ಕುರಿತು ವಿಚಾರಗೋಷ್ಟಿಗಳು ನಡೆಯಲಿವೆ ಸಂಸ್ಕತ ಭಾಷೆಯನ್ನು ಸಂರಕ್ಷಿಸುವ ಮತ್ತು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಸಮ್ಮೇಳನ ಆಯೋಜಿಸಲಾಗಿದೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಈ ಸಮ್ಮೇಳನ ನಡೆಯಲಿದ್ದು ಭಾರತದಲ್ಲಿ ಇದುವರೆಗೆ ಮೂರು ಬಾರಿ ಅಯೋಜಿಸಲಾಗಿದೆ

ಸುರಕ್ಷಿತವಾಗಿ ಹೊರಗೆ ಕರೆತರಲಾದ ನಾಲ್ವರು ಬಾಲಕರು ಆರೋಗ್ಯದಿಂದಿದ್ದಾರೆ ಎಂದು ಮೂಲಗಳು ತಿಳಿಸಿವೆ

ಕಾರ್ಯಾಚರಣೆ ವೇಳೆ ಆಮ್ಲಜನಕ ಕೊರತೆಯಿಂದಾಗಿ ಶುಕ್ರವಾರ ಮುಳುಗುತಜ್ಞರೊಬ್ಬರು ಮೃತಪಟ್ಟಿದ್ದಾರೆ ಗುಜರಾತ್ನ ಕಚ್ ಜಿಲ್ಲೆಯ ಪರಾಮಿನಲ್ಲಾ ಸಮೀಪದ ಸಾಗರ ತೀರದಲ್ಲಿ ಪಾಕಿಸ್ತಾನದ ಮೂವರು ಮೀನುಗಾರರನ್ನು ಗಡಿ ಭದ್ರತಾಪಡೆ ಬಂಧಿಸಿದ್ದು ಅವರ ದೋಣಿಗಳನ್ನು ವಶಕ್ಕೆ ಪಡೆದಿದೆ ಅರಬ್ಬಿ ಸಮುದ್ರದಲ್ಲಿ ಭಾರತೀಯ ಸಾಗರ ಗಡಿ ದಾಟಿದ ಈ ಮೀನುಗಾರರನ್ನು ಬಂಧಿಸಲಾಗಿದ್ದು ಸ್ವಳೀಯ ದಯಾಮರ್ ಮೊಲೀಸ್ ಠಾಣೆ ವಶಕ್ಕೆ ನೀಡಲಾಗಿದೆ ಎಂದು ಬಿಎಸ್ಎಫ್ ಮೂಲಗಳು ತಿಳಿಸಿವೆ

ಇಂಗ್ಲೆಂಡ್ ವಿರುದ್ದದ ಮೂರು ಏಕದಿನ ಪಂದ್ಯಗಳ ಸರಣಿ ಗುರುವಾರ ನಾಟಿಂಗ್ಹ್ಯಾಮ್ನಲ್ಲಿ ಆರಂಭಗೊಳ್ಳಲಿದೆ

ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಷಿಪ್ನ ಮರುಷರ ಡಬಲ್ಸ್ ಪಂದ್ಯಾವಳಿ ಯಲ್ಲಿಂದು ಭಾರತದ ದಿವಿಜ್ ಶರಣ್ ಹಾಗೂ ನ್ಲೂಜಿಲೆಂಡ್ನ ಆರ್ಟೆಮ್ ಸಿಟಕ್ ಜೋಡಿ ಕ್ವಾರ್ಫೈನಲ್ಸ್ನಲ್ಲಿ ಸ್ವಾನ ಪಡೆಯಲು ಸೆಣಸಲಿದ್ದಾರೆ ಪೋಲೆಂಡ್ನ ಮಾರ್ಸಿನ್ ಮತ್ಕೋವಸ್ಕಿ ಮತ್ತು ಇಶ್ರೇಲ್ನ ಜೋನಾಥನ್ ಎರ್ಲಿಕ್ ಜೋಡಿಯೊಂದಿಗೆ ಈ ಪಂದ್ಯ ನಡೆಯಲಿದೆ ಇದೇ ಋತುವಿನ ಮೂರನೇ ಗ್ರ್ಯಾನ್ಸ್ಲ್ಯಾಮ್ನಲ್ಲಿ ಭಾರತದಿಂದ ದಿವಿಜ್ ಒಬ್ಬರೇ ಕಣದಲ್ಲಿ ಉಳಿದುಕೊಂಡಿದ್ದಾರೆ

ಬ್ರಿಸ್ಷೇನ್ನಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ವಾಲ್ಪಂದ್ವಾವಳಿಯ ಸೆಮಿಫೈನಲ್ ಪಂದ್ವಗಳು ನಾಳೆಯಿಂದ ಆರಂಭವಾಗಲಿವೆ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆಯಲಿರುವ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಪ್ರಾನ್ಸ್ ಮತ್ತು ಬೆಲ್ಟಿಯಂ ಮುಖಾಮುಖಿಯಾಗಲಿವೆ